ವೀಡಿಯೋ ಕಾನ್ಸರೆನ್ಸ್ ಮೂಲಕ ಈ ಯೋಜನೆಗೆ ಉಭಯ ನಾಯಕರು ಚಾಲನೆ ನೀಡಿದರು

ಭಾರತ ಮತ್ತು ನೇಪಾಳ ನಡುವೆ ಪರಸ್ಸರ ಹಿತಾಸಕ್ತಿಯ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರ ಸಂಬಂಧ ವ್ವದ್ದಿಸಲಿದೆ ಎಂದು ಪ್ರಧಾನಮಂತ್ರಿ ಕಾರ್ಯಾಲಯ ಟ್ವೀಟ್ ಮಾದಿದೆ ಈ ಕೊಳವೆ ಮಾರ್ಗ ಯೋಜನೆಯು ಉಭಯ ದೇಶಗಳಿಗೂ ಸಾರಿಗೆ ವೆಚ್ಚವನ್ನು ಕಡಿತಗೊಳಿಸಲಿದೆ ಎಂದೂ ಟ್ಲೀಟ್ ಸಂದೇಶದಲ್ಲಿ ತಿಳಿಸಲಾಗಿದೆ ಸರಕು ಸಾಗಣೆ ಮತ್ತು ಸೋರಿಕೆ ತಡೆಗಟ್ಟುವ ಮೂಲಕ ವಾರ್ಷಿಕವಾಗಿ ನೇಪಾಳಕ್ಕೆ ಕೋಟ್ಯಂತರ ರೂಪಾಯಿ ಉಳಿತಾಯವಾಗಲಿದೆ ಎಂದು ನಿರೀಕ್ಷಿಸಲಾಗಿದೆ

ಭಾರತೀಯ ತೈಲ ನಿಗಮ ಇದರ ಸಂಪೂರ್ಣ ವೆಚ್ಚವನ್ನು ಭರಿಸಿದ್ದು ನೇಪಾಳ ತೈಲ ನಿಗಮದ ಸಿಬ್ಬಂದಿಗೂ ತರಬೇತಿ ನೀಡಿದೆ ರಾಷ್ಟಪತಿ ರಾಮ್ನಾಥ್ ಕೋವಿಂದ್ ಅವರ ಐಸ್ಲ್ಯಾಂಡ್ ಸ್ಲಿಡ್ಜ್ಲ್ಯಾಂಡ್ ಮತ್ತು ಸ್ಲೋವೇನಿಯಾ ಮೂರು ರಾಷ್ಟಗಳ ಪ್ರವಾಸದ ಎರಡನೇ ದಿನವಾದ ಇಂದು ಅವರು ಐಸ್ಲ್ಯಾಂಡ್ನಲ್ಲಿ ದ್ಲಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ

ಅಲ್ಲದೇ ಯೂನಿವರ್ಸಿಟಿ ಆಫ್ ಐಸ್ಲ್ಯಾಂಡ್ನಲ್ಲಿ ಪರಿಸರ ಸಮಸ್ನೆಗಳ ಕುರಿತು ಸಹ ಇಂದು ರಾಷ್ಟ್ರಪತಿ ಭಾಷಣ ಮಾಡಲಿದ್ದಾರೆ

ವಿವಿಧ ವಲಯಗಳಲ್ಲಿ ಸರ್ಕಾರದ ಸಾಧನೆಯನ್ನು ಪಟ್ಟಿ ಮಾಡಲಿದ್ದು ಸುದ್ಗಿಗಾರರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ದೇಶದ ಆರ್ಥಿಕತೆಗೆ ಚೇತರಿಕೆ ನೀಡಲು ಕೇಂದ್ರ ಸರ್ಕಾರ ಕೈಗೊಂಡಿರುವ ಕ್ರಮಗಳ ಬಗ್ಗೆಯೂ ಅವರು ವಿವರಿಸುವ ಸಾಧ್ಯತೆಯಿದೆ

ಐಎನ್ಎಕ್ಟ್ ಮೀಡಿಯಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದ್ರಾಣಿ ಮುಖರ್ಜಿ ವಿಚಾರಣೆ ನಡೆಸಲು ಸಿಬಿಐಗೆ ಮುಂಬಯಿಯ ವಿಶೇಷ ನ್ಯಾಯಾಲಯ ಅನುಮತಿ ನೀಡಿದೆ ಪುತ್ರಿಯನ್ನು ಕೊಂದ ಆರೋಪದ ಮೇಲೆ ಇಂದ್ರಾಣಿ ಮುಖರ್ಜಿ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಐಎನ್ಎಕ್ಸ್ ಮೀಡಿಯಾ ಭ್ರಷ್ಲಾಚಾರ ಪ್ರಕರಣ ಸಂಬಂಧ ಮಾಜಿ ಕೇಂದ್ರ ಸಚಿವ ಪಿ ಚಿದಂಬರಂ ಅವರನ್ನು ಬಂಧಿಸಲಾಗಿದ್ದು ಅವರು ಹಣಕಾಸು ಸಚಿವರಾಗಿದ್ದ ಅವಧಿಯಲ್ಲಿ ಇಂದ್ರಾಣಿ ಮುಖರ್ಜಿ ಈ ಸಂಸ್ಥೆಯ ಹೆಸರಿನಲ್ಲಿ ನಡೆಸಿರುವ ಕೆಲವು ಆರ್ಥಿಕ ವ್ಯವಹಾರಗಳ ಕುರಿತು ಮಾಹಿತಿ ಪಡೆಯಬೇಕಾಗಿದೆ ಎಂದು ಸಿಬಿಐ ಅಧಿಕಾರಿಗಳು ಮನವಿ ಮಾಡಿದ್ದರು ಈ ಮನವಿಯನ್ನು ಪುರಸ್ಕರಿಸಿರುವ ಮುಂಬಯಿ ನ್ಯಾಯಾಲಯ ಮುಂಬಯಿಯ ಬೈಕುಲಾ ಜೈಲಿನಲ್ಲಿ ನ್ಯಾಯಾಂಗ ಬಂಧನದಲ್ಲಿರುವ ಇಂದ್ರಾಣಿ ಮುಖರ್ಜಿ ಅವರನ್ನು ವಿಚಾರಣೆಗೊಳಪದಿಸಲು ಅನುಮತಿ ನೀಡಿದೆ ಇಂದ್ರಾಣಿ ಮುಖರ್ಜಿ ಮತ್ತು ಪತಿ ಪೀಟರ್ ಮುಖರ್ಜಿ ಐಎನ್ಎಕ್ಸ್ ಮೀಡಿಯಾ ಹೌಸ್ನ ಪ್ರಮೋಟರ್ಗಿದ್ದಾರೆ

ಈ ಪ್ರಕರಣಗಳಲ್ಲಿ ಆರೋಪಿಗಳು ಖುಲಾಸೆಗೊಂಡಿದ್ದಾರೆ ಅಥವಾ ಪ್ರಕರಣದ ವಿಚಾರಣೆ ಮುಗಿದಿದ್ದು ಇದನ್ನು ಮತ್ತೆ ತನಿಖೆ ನಡೆಸಲು ತೀರ್ಮಾನಿಸಲಾಗಿದೆ

ಈ ಏಳು ಪ್ರಕರಣ ಸಂಬಂಧ ಮಾಹಿತಿ ನೀಡುವಂತೆ ನಾಗರಿಕರು ಮತ್ತು ಸಂಘ ಸಂಸ್ನೆಗಳಿಗೆ ಎಸ್ಐಟಿ ಸಾರ್ವಜನಿಕ ಸುತೋಲೆ ಹೊರಡಿಸಿದೆ ಹಿರಿಯ ಕಾಂಗೆಸ್ ನಾಯಕ ಮತ್ತು ಮಧ್ಯಪ್ರದೇಶ ಮುಖ್ಯಮಂತಿ ಕಮಲ್ನಾಥ್ ಅವರನ್ನು ಈ ಪ್ರಕರಣದಲ್ಲಿ ವಿಚಾರಣೆ ನಡೆಸಲಾಗುವುದು ಎಂದು ಶಿರೋಮಣಿ ಅಕಾಲಿ ದಳದ ನಾಯಕ ಮಂಜಿಂದರ್ ಸಿಂಗ್ ಸಿರ್ಸಾ ಹೇಳಿದ್ಲಾರೆ

ಈ ಪ್ರಕರಣಗಳ ಮರು ತನಿಖೆಗಾಗಿ ಮೋದಿ ನೇತೃತ್ವದ ಸರ್ಕಾರ ಎಸ್ಐಟಿ ರಚಿಸಿದೆ

ಐ ಎಸ್

ಈ ಸಂಬಂಧ ಜಮ್ಮ ಕಾಶ್ಮೀರ ಮುಖ್ಯ ಕಾರ್ಯದರ್ಶಿ ಬಿ

ಆರ್ ಸುಬ್ರಹ್ಮಣ್ಯಂ ಕಾಶ್ಮೀರ ವಲಯದ ಉಪ ಆಯುಕ್ತರೊಂದಿಗೆ ಸಭೆ ನಡೆಸಿದರು

ಈ ಯೋಜನೆಯಿಂದಾಗಿ ಕಾಶ್ಮೀರ ಕಣಿವೆಯ ಬೆಳೆಗಾರರ ಆದಾಯ ಹೆಚ್ಚುವ ನಿರೀಕ್ಷೆಯಿದೆ

ಜಮ್ಮು ಕಾಶ್ಮೀರದ ತೋಣಗಾರಿಕಾ ನಿರ್ದೇಶನಾಲಯ ಅಲ್ಲಿನ ನೋಡಲ್ ಏಜೆನ್ಸಿಯಾಗಿ ಕಾರ್ಯನಿರ್ವಹಿಸಲಿದೆ

ಒಂದು ತಿಂಗಳಿಗೆ ಸಾಕಾಗುವಷ್ಟು ಅಗತ್ಯ ಆಹಾರ ಧಾನ್ಯ ಮತ್ತು ಇಂಧನ ಸಂಗ್ರಹವಿದೆ ಎಂದು ಸ್ದಳೀಯ ಪ್ರಾಧಿಕಾರ ತಿಳಿಸಿದೆ

ಸಿಂಗ್ ತಿಳಿಸಿದ್ದಾರೆ ಹೈದರಾಬಾದ್ನಲ್ಲಿ ಆಕಾಶವಾಣಿಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಅವರು ಹೊಸ ಇಂಧನ ನೀತಿ ಮಹತ್ವದ ಕ್ರಮವಾಗಿರಲಿದೆ ಎಂದು ಹೇಳಿದ್ದಾರೆ

ಈ ಮೊತ್ತವನ್ನು ಗ್ರಾಹಕರ ಖಾತೆಗಳಿಗೆ ಜಮೆ ಮಾಡಲಾಗುವುದು ವಿತರಣಾ ಕಂಪೆನಿಗಳ ತಮ್ಮ ಅಸಾಮಥ್ರ್ವದ ಹೊರೆಯನ್ನು ಗ್ರಾಹಕರ ಮೇಲೆ ಭರಿಸುವಂತಿಲ್ಲ ಎಂದು ಅವರು ವಿವರಿಸಿದ್ದಾರೆ ಗ್ರಾಮೀಣ ಭಾಗದ ಪ್ರತಿಮನೆಗೂ ವಿದ್ಯುತ್ ಮತ್ತು ಅಡುಗೆ ಅನಿಲ ಸೌಲಭ್ಯ ಸಿಗಲಿದೆ

ಏಕಬಳಕೆಯ ಪ್ಲಾಸ್ಟಿಕ್ ಗೆ ಪರ್ಯಾಯ ವಿಧಾನ ಕಂಡುಕೊಳ್ಳುವ ಸಂಬಂಧ ಅವರು ನವದೆಹಲಿಯಲ್ಲಿ ನಿನ್ನೆ ಪ್ಲಾಸ್ಟಿಕ್ ಬಾಣಲ್ಗಳಲ್ಲಿ ಕುಡಿಯುವ ನೀರು ಮತ್ತು ಇತರ ಪಾನೀಯಗಳನ್ನು ಮಾರಾಣ ಮಾಡುವ ಉದ್ಯಮಗಳು ಹಾಗೂ ಸರ್ಕಾರದ ವಿವಿಧ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು ಬಳಿಕೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಏಕಬಳಕೆಯ ಪ್ಲಾಸ್ಲಿಕ್ ನಿಷೇಧ ರದ್ದುಪಡಿಸಲು ಸಂಪುಟ ಕಾರ್ಯದರ್ಶಿ ಅಧ್ಯಕ್ಷತೆಯಲ್ಲಿ ಅಂತರ ಸಚಿವಾಲಯ ಸಮಿತಿ ರಚಿಸಲಾಗಿದೆ ಎಂದರು ದೇಶದ ಹಲವೆಡೆ ಶ್ರದ್ಲಾ ಭಕ್ತಿಯಿಂದ ಮೊಹರಂ ಆಚರಿಸಲಾಗುತ್ತಿದೆ ಸತ್ಯ ನ್ಯಾಯಪಥ ಎತ್ತಿ ಹಿಡಿದ ಪ್ರವಾದಿ ಮೊಹಮ್ಮದ್ ಮೊಮ್ಮಗ ಹಜ್ರತ್ ಇಮಾಮ್ ಹುಸೇನ್ ಮತ್ತವರ ಸಹಚರರ ಹುತಾತ್ಮ ದಿನದ ಸ್ಕರಣಾರ್ಥ ಹಲವೆಡೆ ಮೆರವಣಿಗೆ ನಡೆಸಲಾಗುವುದು ಕಾರ್ಬಾಲ ಹುತಾತ್ಮರ ತ್ಯಾಗದ ಮಹತ್ಯ ಸಾರುವ ಧಾರ್ಮಿಕ ಸಭೆಗಳನ್ನು ಸಹ ದೇಶಾದ್ಯಂತ ನಡೆಸಲಾಗುತ್ತಿದೆ

ರಾಷ್ಟಪತಿ ರಾಮನಾಥ್ ಕೋವಿಂದ್ ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪಂತ್ ಅವರಿಗೆ ನಮನ ಸಲ್ಲಿಸಿದ್ದಾರೆ ರಾಷ್ಟಪತಿ ತಮ್ಮ ಸಂದೇಶದಲ್ಲಿ ಭಾರತದ ಸ್ವಾತಂತ್ರ್ ಚಳವಳಿಯಲ್ಲಿ ಗೋವಿಂದ ಪಂತ್ ಅವರ ಪಾತ್ರ ಮಹತ್ವದ್ದಾಗಿತ್ತು ಎಂದು ಗೌರವ ಸಲ್ಲಿಸಿದ್ದಾರೆ ಪಂಡಿತ ಪಂತ್ ಅವರೊಬ್ಬ ನಿಜವಾದ ರಾಷ್ಟ ಭಕ್ತರಾಗಿದ್ದರು ಮತ್ತು ಸಮಾಜದ ದೀನ ದುರ್ಬಲ ವರ್ಗಗಳ ಏಳಿಗೆಗಾಗಿ ತಮ್ಮ ಜೀವನವನ್ನೇ ಮುದುಪಾಗಿಟ್ಲಿದ್ದರು ಎಂದು ಉಪರಾಷ್ಟಪತಿ ವೆಂಕಯ್ಯ ನಾಯ್ಗು ಸ್ಮರಿಸಿದ್ದಾರೆ ಗೋವಿಂದ ವಲ್ಲಭ ಪಂತ್ ಒಬ್ಬ ಗಣ್ಯ ನ್ಯಾಯವಾದಿಯಾಗಿದ್ದರು

ದೆಹಲಿಯಲ್ಲಿ ಇಂದು ನಡೆಯಲಿರುವ ಸಮಾರಂಭದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಬಿಜೆಪಿ ಹಿರಿಯ ನಾಯಕ ಎಲ್

ಅಡ್ವಾಣಿ ಸೇರಿದಂತೆ ಹಲವು ಗಣ್ಯರು ಗೋವಿಂದ ವಲ್ಲಭ ಪಂತ್ ಅವರ ಕೊಡುಗೆಗಳನ್ನು ಸ್ಮರಿಸಲಿದ್ದಾರೆ ಫ್ಲಾರಿಡಾದಲ್ಲಿ ಫೆಡರಲ್ ನ್ಯಾಯಾಧೀಶರಾಗಿ ಭಾರತೀಯ ಮೂಲದ ಅಮೆರಿಕ ಸಂಜಾತರನ್ನು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೇಮಕ ಮಾಡಿದ್ದಾರೆ